ಮುಂಬರುವ ಲೋಕಸಭಾ ಚುನಾವಣೆಗೆ ಮೈತ್ರಿ ಮಾಡಿಕೊಳ್ಳಲು ಬಿಜೆಪಿ ಶಿವಸೇನೆ ನಿರ್ಧಾರ ಸೀಟು ಹಂಚಿಕೆ

ಡೀಸೆಲ್ ಲೋಕೊಮೋಟವ್ ವರ್ಕ್ಸ್ನಲ್ಲಿ ಡೀಸೆಲ್ ಟು ಎಲೆಕ್ಟಿಕ್ ಕನ್ವರ್ಟೆಡ್ ಲೋಕೊಮೋಟವ್ಗೆ ಚಾಲನೆ ನೀಡಲಿದ್ದಾರೆ ಬನಾರಸ್ ಹಿಂದೂ ವಿವಿಯಲ್ಲಿ ನಿರ್ಮಿಸಲಾಗಿರುವ ಮದನ್ ಮೋಹನ್ ಮಾಳವಿಯಾ ಕ್ವಾನ್ಸರ್ ಸೆಂಟರ್ ಅನ್ನು ಪ್ರಧಾನಿ ಮೋದಿ ಲೋಕಾರ್ಪಣೆ ಮಾಡಲಿದ್ದಾರೆ ಉತ್ತರಪ್ರದೇಶ ಜಾರ್ಖಂಡ್ ಬಿಹಾರ ಉತ್ತರಾಖಂಡ ಮತ್ತು ನೆರೆಯ ನೇಪಾಳದಲ್ಲಿರುವ ಕ್ಲಾನ್ಸರ್ ರೋಗಿಗಳಿಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ನೀಡಲಾಗುವುದು ನಂತರ ಲೆಹತಾರದಲ್ಲಿ ಹೋಮಿ ಬಾಬಾ ಕ್ವಾನರ್ ಆಸ್ವತ್ರೆಯನ್ನು ಪ್ರಧಾನಿ ಮೋದಿ ಉದ್ರಾಟನೆ ಮಾಡಲಿದ್ದಾರೆ ಈ ಎರಡು ಆಸ್ಪತ್ರೆಗಳ ಉದ್ವಾಟನೆಯೊಂದಿಗೆ ಕ್ಲಾನ್ಸರ್ ರೋಗಿಗಳಿಗೆ ಅತ್ಸುತ್ತಮ ಗುಣಮಟ್ಟದ ಚಿಕಿತ್ತೆ ನೀಡುವ ಪ್ರಮುಖ ಕೇಂದ್ರವಾಗಿ ವಾರಾಣಸಿ ಹೊರಹೊಮ್ಖಲಿದೆ ನಂತರ ಬನಾರಸ್ ಹಿಂದೂ ವಿವಿಯಲ್ಲಿ ಪ್ರಧಾನಮಂತ್ರಿ ಜನ ಆರೋಗ್ಟ ಯೋಜನೆ ಆಯುಷ್ನಾನ್ ಭಾರತ್ ಫಲಾನುಭವಿಗಳ ಜತೆ ಪ್ರಧಾನಿ ನರೇಂದ್ರ ಮೋದಿ ಸಂವಾದ ನಡೆಸಲಿದ್ದಾರೆ

ಮುಂಬೈನಲ್ಲಿ ಜಂಟ ಸುದ್ದಿಗೋಷ್ಟಿಯಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಬಿಜೆಪಿ ರಾಷ್ಟಾಧ್ಯಕ್ಷ ಅಮಿತ್ ಶಾ ಮತ್ತು ಶಿವಸೇನೆ ಮುಖ್ಚಸ್ಟ ಉದ್ದವ್ ಠಾಕ್ರೆ ಸೀಟು ಹಂಚಿಕೆ ಬಗ್ಗೆ ಮಾಹಿತಿ ನೀಡಿದರು ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಳ್ಳಲು ಬಿಜೆಪಿ ಮತ್ತು ಶಿವಸೇನೆ ಸಮ್ಮತಿಸಿದೆ ಎಂದು ಫಡ್ನವೀಸ್ ತಿಳಿಸಿದರು ಮೂವರು ನಾಯಕರ ಮಾತುಕತೆಯ ನಂತರ ಸೀಟು ಹಂಚಿಕೆ ಪ್ರಕ್ರಿಯೆ ಪೂರ್ಣಗೊಂಡಿದೆ

ಲೋಕಸಭೆ ಮಾತ್ರವಲ್ಲ ವಿಧಾನಸಭೆ ಚುನಾವಣೆಯಲ್ಲೂ ಬಿಜೆಪಿ ಶಿವಸೇನೆ ಮೈತ್ರಿ ಮಾಡಿಕೊಳ್ಳಲು ನಿರ್ಧರಿಸಿವೆ

ವಿಧಾನಸಭೆಗೆ ಸೀಟು ಹಂಚಿಕೆಗಳ ಬಗ್ಗೆ ಸಣ್ಣ ಪಕ್ಷಗಳ ನಂತರ ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಮೂಲಗಳು ತಿಳಿಸಿವೆ ರಾಬರ್ಟ್ ವಾದ್ರಾ ಬಂಧನಕ್ಕೆ ಇರುವ ತಡೆಯಾಜ್ಜೆಯನ್ನು ರಾಜಸ್ತಾನ ಉಚ್ಚನ್ಯಾಯಾಲಯ ವಿಸ್ತರಿಸಿದೆ ಹಾಗೂ ಜಾರಿ ನಿರ್ದೇಶನಾಲಯ ನಡೆಸುವ ತನಿಖೆಗೆ ಸಹಕರಿಸುವಂತೆ ಸೂಚಿಸಿದೆ ಕಾಳಧನವನ್ನು ಸಕ್ರಮಗೊಳಸುವ ಪ್ರಕರಣದಲ್ಲಿ ಸಿಲುಕಿರುವ ಆರೋಪವನ್ನು ವಾದ್ರಾ ಎದುರಿಸುತ್ತಿದ್ದಾರೆ ಜಾರಿ ನಿರ್ದೇಶನಾಲಯದ ತನಿಖೆಗೆ ವಾದ್ರಾ ಸಂಪೂರ್ಣ ಸಹಕಾರ ನೀಡುವರು ಎಂಬ ಭರವಸೆಯನ್ನು ರಾಬರ್ಟ್ ವಾದ್ರಾ ಪರ ವಕೀಲರು ನೀಡಿದ ಬಳಿಕ ನ್ಯಾಯಾಧೀಶ ಪಿ

ಆಂಧ್ರಪ್ರದೇಶ ಉತ್ತರಾಖಂಡ್ ಪಂಜಾಬ್ ಕೇರಳ ಮಧ್ಯಪ್ರದೇಶ ರಾಜಸ್ತಾನ್ ಉತ್ತರಪ್ರದೇಶ ತಮಿಳುನಾಡು ಗುಜರಾತ್ ಜಮ್ನು ಕಾಶ್ನೀರ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಇ ಆರ್ ಎಸ್ ವ್ಯವಸ್ವೆಯು ಜಾರಿಗೆ ಬರಲಿದೆ

ಅಷ್ಷೇ ಅಲ್ಲದೆ

ಮಹಿಳೆಗೆ ಹತ್ತಿರದ ಪೊಲೀಸ್ ಕಾಣೆಯಿಂದ ನೆರವು ದೊರೆಯಲಿದೆ

ವಿತ್ನೀಯ ಕೊರತೆಯನ್ನು ನಿರ್ವಹಿಸಲು ಸರಕಾರಕ್ಕೆ ಇದರಿಂದ ಪ್ರಯೋಜನವಾಗಲಿದೆ

ವ್ಯಾಪಾರ ಬಂಡವಾಳ ಹೂಡಿಕೆ ಮತ್ತು ಸಹಕಾರ ಕ್ಷೇತ್ರದಲ್ಲಿನ ಅವಕಾಶಗಳನ್ನು ಬಳಕೆ ಮಾಡಿಕೊಳ್ಳಲು ಸಮಾವೇಶ ಸಹಕಾರಿಯಾಗಲಿ ಎಂದು ಸಚಿವ ಸದಾನಂದಗೌಡ ಆಶಿಸಿದರು ಸೌದಿ ಅರೇಬಿಯಾದ ದೊರೆ ಮೊಹಮದ್ ಬಿನ್ ಸ್ಲಮಾನ್ ಬಿನ್ ಅದ್ದುಲಜೀಜ್ ಅಲ್ ಸೌದ್ ಭಾರತದ ಅಧಿಕೃತ ಭೇಟಿಗಾಗಿ ಇಂದು ಭಾರತಕ್ಕೆ ಆಗಮಿಸಲಿದ್ದಾರೆ ಸೌದಿ ಅರೇಬಿಯಾದ ದೊರೆ ಜತೆ ಸಚಿವರು ಹಿರಿಯ ಅಧಿಕಾರಿಗಳು ಉದ್ಯಮಿಗಳು ಸೇರಿದಂತೆ ಉನ್ನತ ಮಟ್ಟದ ನಿಯೋಗದ ಸದಸ್ಯರು ಆಗಮಿಸುತ್ತಿದ್ದಾರೆ ಭಾರತ ಮತ್ತು ಅರ್ಜೆಂಟೀನಾ ಪರಸ್ಪರ ರಚನಾತ್ಮಕ ಹಾಗೂ ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ದ್ವಿಪಕ್ಷೀಯ ಸಹಕಾರ ಸಂಬಂಧ ವೃದ್ಧಿಸಿಕೊಳ್ಳಲು ಮುಂದಾಗಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಭಾರತ ಪ್ರವಾಸದಲ್ಲಿರುವ ಅರ್ಜಿಂಟೀನಾದ ಅಧ್ಯಕ್ಷ ಮಾರ್ಗಿಯೋ ಮ್ಯಾಕ್ರಿ ನವದೆಹಲಿಯಲ್ಲಿ ನಿಯೋಗ ಮಟ್ಟದ ಮಾತುಕತೆಯ ನಂತರ ಜಂಟಿ ಹೇಳಿಕೆ ನೀಡಿದ್ದಾರೆ

ಪ್ರಸಾರ ಭಾರತಿ ಹಾಗೂ ಮಾಧ್ಯಮದ ಒಕ್ಕೂಟ ವ್ಯವಸ್ಥೆ ಮತ್ತು ಅರ್ಜಿಂಟೀನಾದ ಸಾರ್ವಜನಿಕ ವಿಚಾರಗಳಲ್ಲಿ ಸಹಕಾರ ಮತ್ತು ಸಹಯೋಗ ಕುರಿತಂತೆ ಒಡಂಬಡಿಕೆವೊಂದಕ್ಕೆ ಸಹಿ ಹಾಕಲಾಗಿದೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಪರಿಣಾಮಕಾರಿ ಸುಧಾರಣೆಗಳು ಆಗಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಅರ್ಜಿಂಟೀನಾದ ಅಧ್ಯಕ್ಷ ಮಾರ್ಸಿಯೋ ಮ್ಯಾಕ್ರಿ ಪ್ರತಿಪಾದಿಸಿದರು ಅಂಧರ ರಾಷ್ಟೀಯ ಫೆಡರೇಷನ್ ದೆಹಲಿಯ ಇಂಡಿಯಾ ಗೇಟ್ನ ಅಮರ್ ಜವಾನ್ ಜ್ಯೋತಿ ಬಳಿ ಇತ್ತೀಚೆಗೆ ನಡೆದ ಪುಲ್ವಾಮಾ ಉಗ್ರರ ದಾಳಿ ಕುರಿತು ಅಣಕು ಪ್ರದರ್ಶನ ಹಮ್ಮಿಕೊಳ್ಳುವ ಮೂಲಕ ಶ್ರದ್ಧಾಂಜಲಿ ಅರ್ಪಿಸಿತು ಈ ಸಂದರ್ಭದಲ್ಲಿ ಹುತಾತ್ಮ ಯೋಧರ ಕುಟುಂಬದ ಸದಸ್ವರು ಹಾಜರಿದ್ದರು ಫೆಡರೇಷನ್ನ ಪ್ರಧಾನ ಕಾರ್ಯದರ್ಶಿ ಎಸ್

ನಾಲ್ನ ವಾರಗಳಲ್ಲಿ ಈ ಕುರಿತು ವರದಿ ನೀಡುವಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಆಯೋಗವು ಸೂಚನೆ ನೀಡಿದೆ ನಾಳೆಯಿಂದ ಬೆಂಗಳೂರಿನಲ್ಲಿ ಏರೋ ಇಂಡಿಯಾ ಶೋ ಪ್ರಾರಂಭವಾಗಲಿದ್ದು ಡಿಆರ್ಡಿಓ ಈ ಪ್ರದರ್ತನವನ್ನು ನಡೆಸುತ್ತಿದೆ ಡಿಆರ್ಡಿಓ ಆರ್ ಮತ್ತು ಡಿ ಎಭಾಗದ ಕಾರ್ಯದರ್ಶಿ ಡಾ

ಸತೀಶ್ ರೆಡ್ಡಿ ಎಕ್ಷದ ಹಲವೆಡೆಯಿಂದ ವೈಮಾನಿಕ ಕ್ಷೇತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ತಿಳಿದುಕೊಳ್ಳುವ ಆಸಕ್ತರು ಈ ವೈಮಾನಿಕ ಪ್ರದರ್ಶನದಲ್ಲಲಿ ಪಾರ್ಗೊಳ್ಳುವರು ಎಂದು ತಿಳಿಸಿದ್ದಾರೆ ಜತೆಗೆ ಇತರ ರಾಷ್ಸಗಳೊಂದಿಗೆ ಯುದ್ದ ವಿಮಾನ ಹಾಗೂ ಇತರೆ ವ್ಯೆಮಾನಿಕ ಸೇವೆಗಳು ಹಾಗೂ ವಿಮಾನದ ಬಿಡಿ ಭಾಗಗಳು ಜತೆಗೆ ಈ ಕ್ಷೇತ್ರದಲ್ಲಿ ಬಳಸುವ ತಂತ್ರಜ್ಞಾನದ ಕುರಿತು ಒಡಂಬಡಿಕೆಗೆ ಇಟ್ಟಸುವವರು ಆಗಮಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ

ಕಲ್ವಾವತೀಶದ ಕೊನೆಯ ಸ್ನಾನ ಇದಾಗಿರುತ್ತದೆ ಕುಂಭಮೇಳದಲ್ಲಿ ಹಲವು ದಿನಗಳು ಪಾಲ್ಗೊಂಡಿರುವ ಭಕ್ತಾದಿಗಳು ಸಂಗಮದಲ್ಲಿ ಇಂದು ಕೊನೆಯ ಸ್ನಾನ ಮಾಡಲಿದ್ದು ತಮ್ಮ ಮನೆಗಳಿಗೆ ತೆರಳಲಿದ್ದಾರೆ ಅಗಣ್ಣ ಸಂಖ್ಲೆಯಲ್ಲಿ ಭಕ್ತಾದಿಗಳು ಹಾಗೂ ಯಾತ್ರಾರ್ಥಿಗಳು ಪವಿತ್ರ ಸ್ನಾನಕ್ನಾಗಿ ಇಂದು ಕುಂಭಮೇಳದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಮಾಫಿ ಪೂರ್ಣಿಮ ಹೊರತುಪಡಿಸಿದರೆ ಮತ್ತೊಂದು ಪವಿತ್ರ ಸ್ನಾನದ ದಿನವೆಂದರೆ ಅದು ಮಹಾಶಿವರಾತ್ರಿಯಂದು

ಪುರುಷರ ವಿಭಾಗದಲ್ಲಿ ಅಮಿತ್ ಪಂಗಲ್ ಮಹಿಳೆಯರ ವಿಭಾಗದಲ್ಲಿ ನಿಕಾತ್ ಜರೀನ್ ಮಂಜುರಾಣಿ ಮೀನಾಕುಮಾರಿ ದೇವಿ ಚಿನ್ನದ ಪದಕಕ್ಕಾಗಿ ಹೋರಾಟ ನಡೆಸಲಿದ್ದಾರೆ ಏಷ್ಠನ್ ಗೇಮ್ಗೆನಲ್ಲಿ ಚಿನ್ನದ ಪದಕ ವಿಜೇತ ಅಮಿತ್ ಖಜಕ್ಸ್ತಾನದ ಟೆಮಿರಾಸ್ ಜುಸ್ಪುವ್ ವಿರುದ್ದ ಸೆಣಸಲಿದ್ದಾರೆ